ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭ ಮುಕ್ತ ಮತ್ತು ಗುಣಮಟ್ಟದ ಚರ್ಚೆಗೆ ಪ್ರಧಾನಿ ನರೇಂದ್ರ ಮೋದಿ ಕೆ

ಅಪೌಷ್ಷಿಕತೆ ತಗ್ಗಿಸುವ ಗುರಿಯೊಂದಿಗೆ ಭಾರತೀಯ ಪೋಷಣ ಕೃಷಿ ಕೋಶ ಪ್ರಕಟಿಸಿದ ಕೇಂದ್ರ ಸರ್ಕಾರ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂಸತ್ತು ಗುಣಮಟ್ಟದ ಮತ್ತು ಮುಕ್ತ ಚರ್ಚೆಗೆ ಸಾಕ್ಷಿಯಾಗಬೇಕು ಎಂದು ಹೇಳಿದ್ದಾರೆ

ಕಳೆದ ಕೆಲವು ದಿನಗಳಲ್ಲಿ ತಮಗೆ ಎಲ್ಲ ರಾಜಕೀಯ ಪಕ್ಷಗಳ ನಾಯಕರನ್ನೂ ಭೇಟಿ ಮಾಡುವ ಅವಕಾಶ ದೊರಕಿತು ಎಂದು ಪ್ರಧಾನಿ ಹೇಳಿದರು ಎಲ್ಲ ಸಂಸತ್ ಸದಸ್ಯರ ಪಾಲ್ಗೊಳ್ಳುವಿಕೆ ಮತ್ತು ಬೆಂಬಲದೊಂದಿಗೆ ಕಳೆದ ಸಂಸತ್ ಅಧಿವೇಶನ ಅದ್ಭುತವಾಗಿತ್ತು ಎಂದರು ಸಂಸತ್ತಿನಲ್ಲಿ ಚರ್ಚೆಗಳನ್ನು ತ್ರೀಮಂತಗೊಳಿಸಲು ಪ್ರತಿಯೊಬ್ಬರೂ ಕೊಡುಗೆ ನೀಡಬೇಕು ಎಂದು ಮೋದಿ ಹೇಳಿದರು ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ ಸದನವನ್ನು ಸುಗಮವಾಗಿ ನಡೆಸುವ ಹೊಣೆ ಸರ್ಕಾರದ ಮೇಲಿದೆ ಎಂದು ತಿಳಿಸಿದರು

ಭಾರತದ ರಾಜಕೀಯದಲ್ಲಿ ರಾಜ್ಯಸಭೆಯ ಪಾತ್ರ ಕುರಿತಂತೆ ಮಾತನಾಡಿದ ಅವರು ಸುಧಾರಣೆಗಳ ಅಗತ್ಯ ಪ್ರತಿಪಾದಿಸಿದರು ಸಂವಿಧಾನದ ನಿರ್ಮಾತೃಗಳು ದ್ವಿಸದನದ ಶಾಸನಾತ್ಮಕ ಚೌಕಟ್ಟು ರೂಪಿಸಿದ್ದಾರೆ ಈ ದೃಷ್ಷಿಕೋನ ದೇಶದ ಪ್ರಜಾಪ್ರಭುತ್ವವನ್ನು ತ್ರೀಮಂತಗೊಳಿಸಿದೆ ಎಂದು ಹೇಳಿದರು ಚುನಾವಣಾ ರಾಜಕೀಯದಿಂದ ದೂರ ಉಳಿದವರು ಕೂಡ ದೇಶಕ್ಕೆ ಮತ್ತು ಅದರ ಅಭಿವ್ಯದ್ದಿಗೆ ಕೊಡುಗೆ ನೀಡಲು ರಾಜ್ಲಸಭೆ ಅವಕಾಶ ಕಲ್ಪಿಸುತ್ತದೆ ಎಂದರು

ಅಂಬೇಡರ್ ಅವರಂತಹ ಮುತ್ತದ್ದಿಗಳು ಸಹ ರಾಜ್ಲಸಭೆಯ ಮೂಲಕ ರಾಷ್ಲದ ಪ್ರಗತಿಗೆ ದೊಡ್ಡ ಕೊಡುಗೆ ನೀಡಿದ್ದಾರೆ ಎಂದರು ಸಂವಿಧಾನವು ಪ್ರತಿಯೊಬ್ಬರಿಗೂ ದೇಶದ ಕಲ್ಯಾಣಕ್ಷಾಗಿ ಮತ್ತು ರಾಜ್ಯಗಳ ಕಲ್ಯಾಣಕ್ಷಾಗಿ ದುಡಿಯುವಂತೆ ಪ್ರೇರೇಪಿಸುತ್ತದೆ ಮತ್ತು ಉತ್ತೇಜೆಸುತ್ತದೆ ಎಂದರು ರಾಜ್ಞಗಳ ಪರಿಷತ್ತಾದ ರಾಜ್ಞಸಭೆಯು ಸಹಕಾರಿ ಒಕ್ಕೂಟದ ಸ್ಪೂರ್ತಿಯನ್ನು ಮುಂದುವರಿಸಲು ಸಂಸದೀಯ ಪಟುಗಳಿಗೆ ಅವಕಾಶ ಕಲ್ಪಿಸುತ್ತದೆ ಎಂದೂ ಹೇಳಿದರು

ರಾಜ್ಯಸಭೆ ಎರಡನೆ ಸದನವೇ ಹೊರತು ಅಧೀನ ಸದನವಲ್ಲ ಹಾಗೂ ಭಾರತದ ಅಭಿವೃದ್ದಿಗೆ ಅದು ಪೂರಕವಾದ ಮನೆಯಾಗಿರಬೇಕು ಎಂದರು ರಾಷ್ಟೀಯ ದೃಷ್ಟಿಕೋನ ಮತ್ತು ಪ್ರಾದೇಶಿಕ ಹಿತವನ್ನು ಸಮತೋಲನವಾಗಿ ನಿರ್ವಹಿಸುವ ಅಗತ್ಯವನ್ನು ಪ್ರತಿಪಾದಿಸಿದ ಪ್ರಧಾನಿ ರಾಜ್ಯಸಭಾ ಸದಸ್ಯರು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆಗೆ ಆದ್ಯತೆ ನೀಡಲು ಇಚ್ಪಿಸುತ್ತಾರೆ ಎಂದರು ಚರ್ಚೆಯಲ್ಲಿ ಭಾಗಿಯಾದ ಮಾಜಿ ಪ್ರಧಾನಿ ಡಾ ಮನಮೋಹನ ಸಿಂಗ್ ರಾಜ್ಯಸಭೆ ರಾಜ್ಗಳ ಹಿತವನ್ನು ಸಂರಕ್ಷಿಸುವ ಮತ್ತು ಬಹುಮತದ ಸರ್ಕಾರವನ್ನು ಸಮತೋಲನವಾಗಿ ಪಾಲಿಸುವಲ್ಲಿ ಕೇಂದ್ರೀಯ ಪಾತ್ರ ನಿರ್ವಹಿಸುತ್ತದೆ ಎಂದರು ಟಿಎಂಸಿಯ ಸುಖೇಂದು ಶೇಖರ್ ರಾಯ್ ಚರ್ಚೆಯಲ್ಲಿ ಭಾಗಿಯಾಗಿ ರಾಜ್ಯಸಭೆಯ ಮಹತ್ವವನ್ನು ಒತ್ತಿ ಹೇಳಿದರು ಇದಕ್ಕೂ ಮುನ್ನ ರಾಜ್ಯಸಭೆಯ ಸಭಾಪತಿ ವೆಂಕಯ್ಯನಾಯ್ವು ದೇಶದ ಸಾಮಾಜಿಕ ಅರ್ಥಿಕ ಪರಿವರ್ತನೆಯಲ್ಲಿ ಸಂಸತ್ತು ಗಣನೀಯ ಪಾತ್ರ ನಿರ್ವಹಿಸಿದೆ ಎಂದು ಅಭಿಪ್ರಾಯಪಟ್ಟರು

ಸದನದ ಕಲಾಪ ಉತ್ತಮವಾಗಿ ನಡೆಸಲು ಪರಿಣಾಮಕಾರಿಯಾದ ಸಲಹೆಗಳೊಂದಿಗೆ ಸ್ಕ್ರಿಯವಾಗಿ ಚರ್ಚೆಯಲ್ಲಿ ಭಾಗಿಯಾಗುವಂತೆ ಸದಸ್ಯರಿಗೆ ನಾಯ್ಡ ಮನವಿ ಮಾಡಿದರು

ಥಾಯ್ ಲ್ಲಾಂಡ್ ನ ಬ್ಲಾಂಕಾಕ್ ನಲ್ಲಿಂದು ಭಾರತೀಯ ವಾಣಿಜ್ಲ ಸಂಸ್ವೆ ಆಯೋಜಿಸಿದ್ದ ಇಂಡಿಯಾ ರೈಸಿಂಗ್ ವಾಣಿಜ್ಯ ವಿಚಾರಸಂಕಿರಣ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ರಕ್ಷಣಾ ವಲಯಕ್ಕೆ ಆದ್ಲತೆ ನೀಡಲಾಗಿದ್ದು ಭಾರತವನ್ನು ರಕ್ಷಣಾ ಉತ್ತಾದನೆಯ ಬ್ಬಹತ್ ತಾಣವಾಗಿ ಮಾಡಲಾಗುತ್ತಿದೆ ಎಂದರು ಭಾರತದ ರಕ್ಷಣಾ ರಫ್ತು ಪ್ರಮಾಣ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಆರು ಪಟ್ಟು ವೃದ್ದಿಸಿದೆ ಎಂದು ಸಿಂಗ್ ತಿಳಿಸಿದರು

ಭಯೋತ್ವಾದಕರ ಸುರಕ್ಷಿತ ತಾಣಗಳನ್ನು ನಿರ್ಮೂಲನೆ ಮಾಡುವಂತೆ ಅವರ ಜಾಲಗಳು ಹಾಗೂ ಹಣಕಾಸು ನೆರವು ತಡೆಯುವಂತೆ ಮತ್ತು ಪ್ರಾದೇಶಿಕ ಸುರಕ್ಷತೆ ಸುಸ್ವಿತರತೆಯ ಖಾತ್ರಿಗಾಗಿ ಅವರ ಗಡಿಯಾಚೆಗಿನ ಚಲನವಲನಕ್ಕೆ ಕಡಿವಾಣ ಹಾಕುವಂತೆ ಅಂತಾರಾಷ್ಟೀಯ ಸಮುದಾಯಕ್ಕೆ ಅವರು ಕರೆ ನೀಡಿದರು

ಹೊಸಕೋಟೆ ಚಿಕ್ಕಬಳ್ಳಾಪುರ ಗೋಕಾಕ್ ಕಾಗವಾಡ ಹಿರೇಕೆರೂರು ವಿಜಯನಗರ ಯಶವಂತಪುರ ಮಹಾಲಕ್ಷ್ಣಿ ಲೇಔಟ್ ಕೆ ಆರ್ ಪುರ ತಿವಾಜಿನಗರ ಹುಣಸೂರು ಕೆ ಆರ್ ಪೇಟೆ ಅಥಣಿ ರಾಣೆಬೆನ್ನೂರು ಹಾಗೂ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರಗಳ ಶಾಸಕರ ಅನರ್ಹತೆಯಿಂದಾಗಿ ಈ ಸ್ವಾನಗಳು ತೆರವಾಗಿವೆ ಮಹಾರಾಷ್ಷದ ಬೃಹನ್ ಮುಂಬೈ ಸ್ಥಳೀಯ ಸಂಸ್ಥೆಯಲ್ಲಿ ಆಡಳಿತಾರೂಢ ಮೈತ್ರಿಕೂಟದಿಂದ ಭಾರತೀಯ ಜನತಾಪಾರ್ಟಿ ಇಂದು ಹೊರಬಂದಿದ್ದು ಮೇಯರ್ ಚುನಾವಣೆಯಲ್ಲಿ ಸ್ವರ್ಧಿಸದಿರಲು ನಿರ್ಧರಿಸಿದೆ

ಬಿಜೆಪಿಯ ಮೇಯರ್ ಅಭ್ಲರ್ಥಿ ಆಶಿಶ್ ಶೆಲಾರ್ ಇಂದು ಟ್ವೀಟ್ ಮಾಡಿದ್ದು ಬಿಜೆಪಿಗೆ ಸ್ಥಳೀಯ ಸಂಸ್ಥೆಯಲ್ಲಿ ಸಂಖ್ಲಾಬಲ ಇಲ್ಲದ ಕಾರಣ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿಲ್ಲ ಮತ್ತು ಯಾವುದೇ ಪಕ್ಷದೊಂದಿಗೆ ಅಪವಿತ್ರ ಮೈತ್ರಿ ಮಾಡಿಕೊಳ್ಳಲು ಬಯಸುವುದಿಲ್ಲ ಎಂದು ತಿಳಿಸಿದ್ದಾರೆ

ಪಿ ಮುಖ್ಯಸ್ತ ಶರದ್ ಪವಾರ್ ಅವರಿಂದು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾಗಾಂಧಿ ಅವರನ್ನು ಭೇಟಿ ಮಾಡಿ ಮಹಾರಾಷ್ಟದ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ವಿವರಿಸಿದರು ಇಭ್ಲರೂ ನಾಯಕರ ಭೇಟಿಯ ಬಳಿಕ ವಿವರ ನೀಡಿದ ಕಾಂಗ್ರೆಸ್ ವಕ್ತಾರ ರಣದೀಪ್ ಸುರ್ಜೇವಾಲ ಮಹಾರಾಷ್ಟದಲ್ಲಿ ನೂತನ ಸರ್ಕಾರ ರಚನೆಯ ಕುರಿತಂತೆ ಒಂದೆರೆಡು ದಿನಗಳಲ್ಲೇ ಎನ್

ಪಿ ಮತ್ತು ಕಾಂಗ್ರೆಸ್ ಪ್ರತಿನಿಧಿಗಳು ದೆಹಲಿಯಲ್ಲಿ ಸಭೆ ಸೇರಿ ಚರ್ಚಿಸಲಿದ್ದಾರೆ ಎಂದು ಹೇಳಿದರು

ಶಿವಸೇನೆ ಬಿಜೆಪಿಯೊಂದಿಗಿನ ತನ್ನ ಮೈತ್ರಿ ಕಡಿದುಕೊಂಡ ಬಳಿಕ ಕಾಂಗ್ರೆಸ್ ಎನ್

ಯ ಬೆಂಬಲ ಪಡೆಯಲು ಮುಂದಾಗಿದೆ ತಮ್ಮ ಭಾಷೆಯನ್ನು ಬಳಸುವ ಯಾವುದೇ ಭಾರತೀಯರು ಮತ್ತೊಂದು ಭಾರತೀಯ ಭಾಷೆಯಲ್ಲಿ ಸಂವಾದ ನಡೆಸಲು ಸಾಧ್ಯವಾಗುವ ವಿಧಾನದ ಅಗತ್ಯವನ್ನು ಎಲೆಕ್ವಾನಿಕ್ಸ್ ಮತ್ತು ಐಟಿ ಕಾರ್ಯದರ್ಶಿ ಅಜಯ್ ಪ್ರಕಾಶ್ ಸಾಹ್ನಿ ಪ್ರತಿಪಾದಿಸಿದ್ದಾರೆ ನವದೆಹಲಿಯಲ್ಲಿಂದು ಭಾಷಾಂತರ ಭಾರತೀಯ ಭಾಷೆಗಳ ತಂತ್ರಜ್ಞಾನ ಕೈಗಾರಿಕೆಗಳು ವಿಚಾರ ಸಂಕಿರಣ ದಲ್ಲಿ ಮಾತನಾಡಿದ ಅವರು ಭಾರತದಲ್ಲಿ ಅಂತರ್ಜಾಲವನ್ನು ಶೋಧಿಸಲು ಭಾರತೀಯ ಭಾಷೆಗಳನ್ನು ಬಳಸಲು ಬೃಹತ್ ಸಂಖ್ಯೆಯ ಭಾರತೀಯರು ಉತ್ಸುಕರಾಗಿದ್ದಾರೆ ಆದರೆ ಈ ಅಗತ್ಯ ಪೂರೈಸಲು ಮತ್ತು ಅವರಿಗೆ ಸಹಾಯ ಮಾಡುವ ಸಾಧನಗಳ ನಡುವೆ ಭಾರಿ ಕಂದಕವಿದೆ ಎಂದರು

ಕೃಷಿ ಸೇರಿದಂತೆ ಬಹು ವಲಯ ಫಲಿತಾಂಶ ಆಧಾರಿತ ಚೌಕಟ್ಟನೊಂದಿಗೆ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಅಪೌಷ್ಷಿಕತೆಯನ್ನು ತಗ್ಗಿಸುವ ಗುರಿಯನ್ನು ಈ ಕೋಶ ಹೊಂದಿದೆ ದೆಹಲಿಯಲ್ಲಿಂದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಸೈತಿ ಜುಬಿನ್ ಇರಾನಿ ಅಪೌಷ್ಷಿಕತೆಯ ಸವಾಲು ಎದುರಿಸಲು ಕೃಷಿ ಮತ್ತು ಪೌಷ್ಷಿಕತೆಯ ನಡುವೆ ಒಮ್ದತದ ಅಗತ್ಯವನ್ನು ಪ್ರತಿಪಾದಿಸಿದರು ವಿಶೇಷ ಉಪನ್ಯಾಸ ನೀಡಿದ ಮೈಕ್ರೋ ಸಾಫ್ಟ್ ಸಹ ಸ್ಮಾಪಕ ಬಿಲ್ ಗೇಟ್ಸ್ ಭಾರತವಷ್ಟೇ ಅಲ್ಲ ಇಡೀ ವಿಶ್ವವೇ ಅಪೌಷ್ಷಿಕತೆಯ ಸವಾಲು ಎದುರಿಸುತ್ತಿದೆ ಎಂದರು ಹಲವು ಪ್ರಕರಣಗಳಲ್ಲಿ ಐದು ವರ್ಷದೊಳಗಿನ ಮಕ್ಕಳು ಅಪೌಷ್ಣಿಕತೆಯ ಕಾರಣದಿಂದ ಮರಣಹೊಂದುತ್ತಿದ್ದಾರೆ ಎಂದರು ಭಾರತದಲ್ಲಿ ರಾಷ್ಟೀಯ ಪೌಷ್ಟಿಕ ಅಭಿಯಾನ ಅಪೌಷ್ಟಿಕತೆಯನ್ನು ನಿರ್ಮೂಲನೆ ಮಾಡಲು ಅಗತ್ತವಾದ ಹೊಸ ಚೈತನ್ಯ ನೀಡಿದೆ ಎಂದರು

ಸಮಾರಂಭ ಬಳಿಕ ಮಾತನಾಡಿದ ಅವರು ತಾವು ತಟಸ್ನ ವಿದೇಶಾಂಗ ನೀತಿಯನ್ನು ಅನುಸರಿಸುವುದಾಗಿ ಮತ್ತು ಯಾವುದೇ ವಿಶ್ವ ಶಕ್ತಿಯೊಂದಿಗೆ ಸಂಘರ್ಷದಿಂದ ದೂರ ಉಳಿಯುವುದಾಗಿ ತಿಳಿಸಿದರು ತಮ್ನ ಗೆಲುವಿನಲ್ಲಿ ಸೇರಲು ತಮಿಳು ಮತ್ತು ಮುಸ್ಲಿಂ ಸಮುದಾಯಕ್ಕೆ ತಾವು ಮಾಡಿದ ಮನವಿಗೆ ನಿರೀಕ್ಷೆಗಿಂತ ಕಡಿಮೆ ಸ್ಪಂದನೆ ದೊರಕಿದೆ ಆದಾಗ್ಲೂ ನೂತನ ಅಧ್ಯಕ್ಷರಾಗಿ ದೇಶದ ಪ್ರಗತಿ ಮತ್ತು ಭವಿಷ್ಣಕ್ಕಾಗಿ ನಿಜ ತ್ರೀಲಂಕನ್ನರಾಗಿ ತಮ್ನೊಂದಿಗೆ ಒಗ್ಗೂಡಿ ಕೆಲಸ ಮಾಡುವಂತೆ ಎಲ್ಲರಿಗೂ ಆಹ್ವಾನ ನೀಡಿರುವುದಾಗಿ ರಾಜಪಕ್ಷೆ ಹೇಳಿದರು